ಸಾಮಾಜಿಕ ಮಾಧ್ಯಮಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳ ನಿಯಮ ಮತ್ತು ಮಾರ್ಗಸೂಜಿ ಎಲ್ಲಾ ನ್ಯಾಯಾಲಯಗಳಲ್ಲಿರುವ ವಿಚಾರಣೆ ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಮುಂದಿನ ವಿಚಾರಣೆ ಬರುವ ಜನವರಿಯಲ್ಲಿ

ನೋಬಲ್ ಪ್ರಶಸ್ತಿ ಘೋಷಿತ ಅಭಿಜಿತ್ ಬ್ಲಾನರ್ಜಿ ಅವರ ಮಾನವನ ಸಬಲೀಕರಣ ಕುರಿತ ವಿಚಾರಧಾರೆಗಳು ಸ್ವಷ್ಷ ಗೋಚರ ಪ್ರಧಾನಿ ನರೇಂದ್ರ ಮೋದಿ ಹೇಳಕೆ

ಸಿಯಾಚಿನ್ನಲ್ಲಿರುವ ಕುಮಾರ್ ಮೋಸ್ಟ್ ಶಿಬಿರ ತಾಣವನ್ನು ಪ್ರವಾಸೋದ್ಯಮಕ್ಕೆ ಬಳಸಲು ಸರ್ಕಾರ ನಿರ್ಧಾರ

ಫೇಸ್ಬುಕ್ ಮತ್ತು ವಾಟ್ಲಪ್ ಮೂಲಕ ಸಾಮಾಜಿಕ ಮಾಧ್ಯಮಗಳಲ್ಲಿ ರವಾನೆಯಾಗುವ ಸುದ್ಗಿಗಳು ಮಾಹಿತಿಗಳ ಕುರಿತಂತೆ ಎಲ್ಲಾ ಪ್ರಕರಣಗಳನ್ನೂ ನಿಯಂತ್ರಣಗೊಳಿಸುವಂತೆ ಪೀಠ ಸಂಸ್ವೆಗಳಿಗೆ ನಿರ್ದೇಶನ ನೀಡಿದೆ ತಮಿಳುನಾಡಿನ ಇಂತಹ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಲು ಸಂಸ್ವೆಗಳು ವಿರೋಧ ವ್ಯಕ್ತಪಡಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲಾ ವಾಟ್ಸಪ್ಗಳನ್ನು ಆಧಾರ್ ಜೊತೆ ಜೋಡಣೆ ಮಾಡಬೇಕು ಎಂಬ ಪ್ರಕರಣ ಮದ್ರಾಸ್ ಹೈಕೋರ್ಟ್ನಲ್ಲಿ ದಾಖಲಾಗಿದೆ

ನಂತರ ಟ್ಲೀಟ್ ಸಂದೇಶದಲ್ಲಿ ನರೇಂದ್ರ ಮೋದಿ ನೋಬಲ್ ಪ್ರಶಸ್ತಿ ವಿಜೇತ ಅಭಿಜಿತ್ ಬ್ಲಾನರ್ಜಿ ಅವರ ಮಾನವನ ಸಬಲೀಕರಣ ಕುರಿತ ವಿಚಾರಧಾರೆಗಳು ಸ್ವಷ್ಟ ಗೋಚರವಾಗುತ್ತದೆ ಎಂದು ಉಲ್ಲೇಖಿಸಿದ್ದಾರೆ ಅವರ ಮುಂದಿನ ಯೋಜನೆಗಳು ಯಶಸ್ವಿಗೊಳ್ಳಲಿ ಎಂದು ಅವರು ಶುಭ ಹಾರೈಸಿದ್ದಾರೆ ಪ್ರಶಸ್ತಿ ವಿಜೇತ ಬ್ದಾನರ್ಜಿ ಅವರ ಕೊಡುಗೆಗೆ ಭಾರತ ಅಭಿನಂದನೆ ಸಲ್ಲಿಸುತ್ತದೆ ಎಂದಿದ್ದಾರೆ ವಿದೇಶಿ ಗಣ್ಣರ ನಿಯೋಗವೊಂದು ಅಮ್ಬತಸರದಲ್ಲಿರುವ ಸ್ವರ್ಣಮಂದಿರಕ್ಕೆ ಭೇಟಿ ನೀಡಿತ್ತು

ಭಾರತೀಯ ಸಾಂಸ್ಕೃತಿಕ ಪರಿಷತ್ತಿನ ಸಹಯೋಗದೊಂದಿಗೆ ಪಂಜಾಬ್ ಸರ್ಕಾರ ಹಾಗೂ ಶಿರೋಮಣಿ ಗುರುದ್ದಾರ ಪ್ರಬಂಧಕ ಕಮಿಟಿ ಮತ್ತು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹಾಗೂ ಐಸಿಸಿಆರ್ನ ಅಧ್ಯಕ್ಷ ಡಾ ವಿನಯ್ ಸಹಕ್ರಬುದ್ದಿ ಅವರು ನಿಯೋಗದಲ್ಲಿ ಹಾಜರಿದ್ದರು ಕಾಂಗ್ರೆಸ್ನ ಮಾಜಿ ಸಂಸದ ಕೆ

ರಾಮಮೂರ್ತಿ ಅವರು ಇಂದು ಬಿಜೆಪಿಗೆ ನವದೆಹಲಿಯಲ್ಲಿ ಸೇರ್ಪಡೆಯಾದರು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಲಾ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಸಿಂಗ್ ಭೂಪೇಂದ್ರ ಯಾದವ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಒಡಿತಾ ಮೂಲದ ಹಿರಿಯ ಐಎಎಸ್ ಅಧಿಕಾರಿ ಕುಹಿನ್ ಕಾಂತ್ ಪಾಂಡೆ ಅವರನ್ನು ಸಾರ್ವಜನಿಕ ಉದ್ಯಮ ಮತ್ತು ಹೂಡಿಕೆ ಸಚಿವಾಲಯದ ಕಾರ್ಯದರ್ಶಿಯನ್ನಾಗಿ ಕೇಂದ್ರ ಸಚಿವ ಸಂಪುಟ ನೇಮಕ ಮಾಡಿದೆ

ಹಿಮಾಚಲ್ ಪ್ರದೇಶ ಮೂಲದ ಸಂಜೀವ್ ಗುಪ್ತಾ ಅವರನ್ನು ಅಂತಾರಾಜ್ಯ ಕೌನ್ಲಿಲ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಉದ್ಯಮಗಳ ಕಾರ್ಯದರ್ಶಿಯನ್ನಾಗಿ ಸತೀಶ್ ಅವರನ್ನು ನೇಮಕ ಮಾಡಲಾಗಿದೆ

ಜಮ್ಮ ಕಾಶ್ಮೀರದಲ್ಲಿ ತಾಂತಿ ಮರುಸ್ವಾಪನೆಗೆ ಯುವಪೀಳಿಗೆಗಳು ಮುಂದಾಗಬೇಕು ಎಂದು ರಾಜ್ಯಪಾಲ ಸತ್ತಪಾಲ್ ಮಲ್ಲಿಕ್ ಹೇಳಿದ್ದಾರೆ ಈ ಪ್ರದೇಶದಲ್ಲಿ ಯುವಕರನ್ನು ದಾರಿ ತಪ್ಪಿಸುವ ಕಾರ್ಯದಲ್ಲಿ ಹಲವು ವರ್ಷಗಳ ಆಡಳಿತ ನಡೆಸಿರುವವರು ಪ್ರಯತ್ನಿಸಿದ್ದರು

ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ನ ಸರ್ಕಾರಿ ನೌಕರರಿಗೆ ಏಳನೇ ಕೇಂದ್ರ ಪಣಕಾಸು ಆಯೋಗದ ಭತ್ತೆಗಳ ಪಾವತಿಗೆ ಸಂಬಂಧಿಸಿದ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ

ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಹಲವು ಜಿಲ್ಲೆಗಳಲ್ಲಿ ಸುರಿಯುತ್ತಿರುವ ಕುಂಭದ್ರೋಣ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಉಕ್ಕೆ ಪರಿಯುತ್ತಿದ್ದು ಮತ್ತೊಮ್ಮೆ ಪ್ರವಾಹದ ಭೀತಿ ಎದುರಾಗಿದೆ ನಾಳೆಯಿಂದ ಮಳೆಯ ಪ್ರಮಾಣ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಜನರು ಜಾಗ್ರತೆಯಿಂದ ಇರಬೇಕು ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ನಿರ್ವಹಣಾ ಕೇಂದ್ರದ ನಿರ್ದೇಶಕ ಎಸ್ ಶ್ರೀನಿವಾಸ ರೆಡ್ಡಿ ಹೇಳಿದ್ದಾರೆ ಭಾರೀ ಮಳೆಯಿಂದ ನೂರಾರು ಕಟ್ಟಡಗಳು ಸಂಪೂರ್ಣ ಮತ್ತು ಭಾಗಶಃ ಜಖಂಗೊಂಡಿವೆ ಸಾವಿರಾರು ಹೆಕ್ವೇರ್ ಪ್ರದೇಶದಲ್ಲಿನ ಆಲೂಗಡ್ಡೆ ಈರುಳ್ಳಿ ಕಬ್ಬು ಭತ್ತ ಬಾಳೆ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಗಳಿಗೆ ಹಾನಿಯಾಗಿದೆ ನೆರೆಪೀಡಿತ ಜಿಲ್ಲೆಗಳಲ್ಲಿ ಖುದ್ದಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಆದೇಶ ನೀಡಿದ್ದಾರೆ

ಈ ನಾಲ್ವರು ಅಧಿಕಾರಿಗಳ ಮೇಲೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಡಿ ಎಫ್ ಐಆರ್ ದಾಖಲಿಸಲಾಗಿದೆ ಮಕ್ಕಳಿಗೆ ಸಾರ್ವತ್ರಿಕ ಲಸಿಕೆ ಹಾಕುವ ಗುರಿಯನ್ನು ಕೇಂದ್ರ ಸರ್ಕಾರ ಶೀಘ್ರವೇ ತಲುಪಲಿದೆ ಎಂದು ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ಹರ್ಷವರ್ಧನ್ ಹೇಳಿದರು ಅತಿ ಹೆಚ್ಚು ರಾಸಾಯನಿಕ ರಸಗೊಬ್ಬರ ಬಳಕೆಯಿಂದಾಗಿ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಭೂಮಿಗೆ ಅಗತ್ಯವಾದ ಪೌಷ್ಟಿಕಾಂಶವನ್ನು ನೀಡುವ ನೂತನ ಕೃಷಿ ವ್ಯವಸ್ಥೆ ಜಾರಿಗೆ ಬರಬೇಕಾಗಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಕೃಷಿ ಸಚಿವಾಲಯ ಮತ್ತು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಜಂಟಿಯಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಹು ಹಂತದ ಜೈವಿಕ ರಸಗೊಬ್ಬರ ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಕಾಪಾಡಲು ಸಹಕಾರಿಯಾಗಲಿದೆ ಎಂದರು

ಲಡಾಖ್ ಮತ್ತು ಇತರ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇದು ಪೂರಕವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸೇನಾಪಡೆಯ ಯೋಧರು ತಂತ್ರಜ್ಞರು ಅತಿ ಎತ್ತರದ ಪ್ರದೇಶದಲ್ಲಿ ಕಾರ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಅವುಗಳ ನಿವಾರಣೆಗೆ ಅಗತ್ಯವಾದ ಕ್ರಮಗಳನ್ನು ರಕ್ಷಣಾ ಸಚಿವಾಲಯ ಕೈಗೊಳ್ಳಲಿದೆ ಎಂದರು ವಿಶೇಷ ಕೌಶಲ್ತ ಹಾಗೂ ಪಾರಂಪರಿಕ ಕಲೆಗಳನ್ನು ಸಂರಕ್ಷಿಸುತ್ತಿರುವ ಲಕ್ಷಾಂತರ ಜನರಿಗೆ ಉದ್ಕೋಗ ಸೃಷ್ಟಿಸುವ ಹುನರ್ ಹಾತ್ ಯೋಜನೆಗೆ ಕೇಂದ್ರ ಅಲ್ಲ ಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ಲಿ ಇಂದು ಚಾಲನೆ ನೀಡಿದರು